ಸಂಸತ್ತಿನ ಉಭಯಸದನಗಳ ಕಲಾಪವನ್ನು ಸುಗಮವಾಗಿ ನಡೆಸಲು ಸಂಪೂರ್ಣ ಸಹಕಾರ ನೀಡುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡುವುದು ಸರ್ಕಾರದ ಉದ್ದೇಶವಾಗಿದೆ ರಾಜ್ಯಸಭೆಯ ಸಭಾಪತಿ ಹಾಗೂ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ಅವರೂ ಸಹ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ ಸುಗಮ ಕಲಾಪಕ್ಕೆ ಸಹಕಾರ ನೀಡುವಂತೆ ಎಲ್ಲಾ ರಾಜಕೀಯ ಪಕ್ಷಗಳ ಮನವಿ ಮಾಡುವುದು ಈ ಸಭೆಯ ಉದ್ದೇಶವಾಗಿದೆ ಈ ಮಧ್ಯೆ ಪ್ರತಿಪಕ್ಷಗಳೂ ಸಹ ಸಭೆ ಆಯೋಜಿಸಿದ್ದು ಸಂಸತ್ತಿನ ಉಭಯ ಸದನಗಳಲ್ಲಿ ಸರ್ಕಾರದ ಆಡಳಿತದ ವಿರುದ್ದ ಕಾರ್ಯತಂತ್ರ ರೂಪಿಸಲು ಸಜ್ಞಾಗಿವೆ ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ನಾಳೆ ನಾನಾ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಸಭೆ ನಡೆಸಲಿದ್ದು ಸುಗಮ ಕಲಾಪ ಕುರಿತು ಒಮ್ಮತಾಭಿಪ್ರಾಯ ಮೂಡಿಸಲು ಚರ್ಚಿಸಲಿದ್ದಾರೆ

ಮುಂದಿನ ವರ್ಷ ಲೋಕಸಭಾ ಚುನಾವಣೆ ನಡೆಯುವ ಹಿನ್ನೆಲೆಯಲ್ಲಿ ಈ ಅಧಿವೇಶನ ಮಹತ್ವಪೂರ್ಣ ಎನಿಸಿದೆ

ಇದಕ್ಕಾಗಿ ಕುಂದಾನಗರಿ ಸಜ್ಜುಗೊಂಡಿದ್ದು ಸುವರ್ಣಸೌಧದ ಹೊರ ಒಳ ಆವರಣವನ್ನು ಸ್ವಚ್ಛಗೊಳಿಸಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ರೈತರ ಸಾಲ ಮನ್ನಾ ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಗೆ ಸಿಲುಕಿಸಲು ವಿರೋಧ ಪಕ್ಷ ಬಿಜೆಪಿ ಸನ್ನದ್ಧವಾಗಿದೆ ಈಗಾಗಲೇ ಪಕ್ಷದ ನಾಯಕರ ತಂಡ ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಅಧ್ಯಯನ ಕೈಗೊಂಡು ಸದನದಲ್ಲಿ ಪ್ರಸ್ತಾಪ ಮಾಡಬೇಕಾದ ವಿಚಾರಗಳ ಬಗ್ಗೆ ತಯಾರಿ ಮಾಡಿಕೊಂಡಿದೆ ಅಧಿವೇಶನದಲ್ಲಿ ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ ಉಭಯ ಸದನಗಳಲ್ಲೂ ಪ್ರಮುಖವಾಗಿ ಪ್ರಸ್ತಾಪವಾಗಲಿದೆ ಇದನ್ನು ಹೊರತುಪಡಿಸಿದಂತೆ ಬರಗಾಲ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಉಂಟಾಗಿದ್ದ ಪ್ರವಾಹ ಪರಿಸ್ಥಿತಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಮಾತಿನ ಚಕಮಕಿ ಬಿರುಸಿನ ಚರ್ಚೆಗೆ ನಾಂದಿ ಹಾಡುವ ಸಾಧ್ಯತೆ ಇದೆ

ತಮ್ನ ವಾಸ್ತವ್ನದ ವೇಳೆ ಅವರು ಮ್ಲಾನ್ಸಾರ್ ರಾಜಧಾನಿ ನೇ ಪಿ ಥಾ ಮತ್ತು ಯಂಗೊನ್ ನಗರಗಳಿಗೆ ಭೇಟಿ ನೀಡಲಿದ್ದಾರೆ ಮ್ಲಾನ್ಸ್ ಅಧ್ಯಕ್ಷ ಯು ವಿನ್ ಮಿಂಟ್ ಮತ್ತು ಸಚಿವೆ ಆಂಗ್ ಸಾನ್ ಸೂ ಕಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಕೋವಿಂದ್ ಅವರೊಂದಿಗೆ ಉನ್ನತ ಮಟ್ಟದ ನಿಯೋಗ ತೆರಳಲಿದೆ ಆಂಗ್ ಸಾನ್ ಸೂ ಕಿ ಅವರು ಆಡಳಿತಕ್ಕೆ ಬಂದ ನಂತರ ಮ್ಯಾನ್ಸಾರ್ ಜತೆಗಿನ ಭಾರತದ ರಾಜಕೀಯ ಆರ್ಥಿಕ ಮತ್ತು ರಕ್ಷಣಾ ಸಂಬಂಧ ತ್ವರಿತವಾಗಿ ಪ್ರಗತಿ ಕಾಣುತ್ತಿದೆ ಈ ಭೇಟಿಯ ಮೂಲಕ ರಾಷ್ಟಪತಿ ಕೋವಿಂದ್ ಅವರು ಮ್ಯಾನ್ಮಾರ್ ಜೊತೆ ಮಹತ್ವದ ಪಾಲುದಾರಿಕೆ ಹೊಂದುವ ಭಾರತದ ಬದ್ದತೆಯನ್ನು ದೃಢಪಡಿಸಲಿದ್ದಾರೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಶ್ರಧಾನಿ ನರೇಂದ್ರಮೋದಿ ಮ್ಯಾನ್ಮಾರ್ಗೆ ಭೇಟಿ ನೀಡಿದ ನಂತರ ಉಭಯ ರಾಷ್ಟಗಳ ಸಂಬಂಧಕ್ಕೆ ವೇಗ ದೊರಕಿದೆ ಅಲ್ಲದೆ ಆಂಗ್ ಸಾನ್ ಸೂಕಿ ಅವರು ಈ ವರ್ಷದ ಆರಂಭದಲ್ಲಿ ಭಾರತಕ್ಕೆ ಭೇಟ ನೀಡಿದ್ದರು ಹೊಸ ರೂಪದ ಭಯೋತ್ಪಾದನೆ ಮತ್ತು ಬಂಡುಕೋರತ್ವದಿಂದ ದೇಶದಲ್ಲೆಡೆ ಎದುರಾಗುತ್ತಿರುವ ಹೊಸ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲು ಕೇಂದ್ರೀಯ ಕೈಗಾರಿಕಾ ಭದ್ರತಾಪಡೆಯ ಅಧಿಕಾರಿಗಳು ಮುಂದಾಗಬೇಕು ಎಂದು ಕೇಂದ್ರ ಗೃಹಖಾತೆ ಸಹಾಯಕ ಸಚಿವ ಹನ್ಸೆರಾಜ್ ಗಂಗಾರಾಮ್ ಅಹಿರ್ ಕರೆ ನೀಡಿದ್ದಾರೆ ಅತಿ ಮುಖ್ಯವಾದ ಗಣ್ಣರ ಭದ್ರತೆ ವಿಕೋಪ ನಿರ್ವಹಣೆ ವ್ಯೆಮಾನಿಕ ಭದ್ರತೆಯಲ್ಲಿ ಬದಲಾಗುತ್ತಿರುವ ರಕ್ಷಣಾ ಸನ್ನಿವೇಶಗಳನ್ನು ಬದಲಾಯಿಸಲು ಸಿಐಎಸ್ಎಫ್ ನಿರ್ಣಾಯಕ ಪಾತ್ರ ವಹಿಸಬೇಕು ಎಂದು ಅವರು ತಿಳಿಸಿದರು ಹೊರ ರಾಷ್ಷಗಳ ಸೇನಾಧಿಕಾರಿಗಳಿಗೆ ತರಬೇತಿ ನೀಡುತ್ತಿರು ಸಿಐಎಸ್ಎಫ್ ಶ್ಲಾಘನೀಯ ಕಾರ್ಯ ನಿರ್ವಹಿಸುತ್ತಿದೆ ಇದು ತನ್ನ ಸುವರ್ಣ ಮಹೋತ್ಲವದ ವೇಳೆಗೆ ಇನ್ನೂ ಉನ್ನತಮಟ್ಟಕ್ಕೆ ಬೆಳೆಯಲಿದೆ ಎಂಬ ಆಶಾವಾದವನ್ನು ಸಚಿವರು ಹೊರ ಹಾಕಿದರು

ರಾಷ್ಟಪತಿ ರಾಮನಾಥ ಕೋವಿಂದ್ ಅವರು ಇಂದು ಬೆಳಗ್ಗೆ ಉತ್ತರ ಪ್ರದೇಶದ ಗೋರಬ್ಪುರದಲ್ಲಿ ಆಯೋಜಿಸಲಾಗಿರುವ ಮಹಾರಾಣಾ ಪ್ರತಾಪ್ ಶಿಕ್ಷಣ ಮಂಡಳಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಶಿಕ್ಷಣ ಸಂಸ್ಥೆಯನ್ನು ಗೋರಖ್ನಾಥ ಮಠ ನಡೆಸುತ್ತಿದೆ ಗೋರಖ್ಪುರ ಪಟ್ಟಣಕ್ಕೆ ನಿನ್ನೆ ಸಂಜೆಯೇ ತಲುಪಿರುವ ರಾಪ್ಟಸತಿಯವರು ಇಂದು ಗೋರಖ್ನಾಥ ದೇವಾಲಯಕ್ಕೆ ಭೇಟ ನೀಡಲಿದ್ದಾರೆ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗುರು ದಿವಂಗತ ಮಹಂತ್ ಅವೈದ್ಯನಾಥ್ ಅವರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ

ಸಕಾರಾತ್ಮಕ ಕೆಲಸಗಳಲ್ಲಿ ನೂತನ ತಂತ್ರಜ್ಞಾನವನ್ನು ಸರ್ಕಾರ ಅಳವಡಿಸಿಕೊಳ್ಳಲಿದೆ ಎಂದು ಮಹಾರಾಷ್ಟ ಕೈಗಾರಿಕಾ ಖಾತೆ ಸಚಿವ ಸುಭಾಷ್ ದೇಸಾಯಿ ಅವರು ವಿಶ್ವ ಅಧಿವೇಶನದಲ್ಲಿ ಹೇಳಿದ್ದಾರೆ

ಈ ತಂತ್ರಜ್ಞಾನದ ವಿಶೇಷತೆಯಿಂದಾಗಿ ಮಾನವ ದೋಷಗಳನ್ನು ಕಡಿಮೆ ಮಾಡಬಹು ದಾಗಿದೆ

ನೇಪಾಳದ ಐತಿಹಾಸಿಕ ಜನಕ್ಪುರ್ ನಗರದಲ್ಲಿ ಶ್ರೀರಾಮ ಹಾಗೂ ಸೀತಾಮಾತೆ ಕಲ್ಕಾಣ ಮಹೋತ್ಸವ ಆಚರಣೆಯಾದ ವಿವಾಹ ಪಂಚಮಿ ಆರಂಭವಾಗಿದೆ ವಾರಾದ್ಯಂತ ನಡೆಯುವ ರಾಮ ಹಾಗು ಸೀತಾ ವಿವಾಹ ಮಹೋತ್ಲವದ ಧಾರ್ಮಿಕ ಕೈಂಕರ್ಯಗಳನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಗುತ್ತಿದೆ ನಿನ್ನೆ ಸಂಜೆ ಪ್ರಸಿದ್ಧ ಬಾರಾಬೀಘಾ ಮೈದಾನದಲ್ಲಿ ಬಿಲ್ಲು ಮುರಿಯುವ ಆಚರಣೆಯಾದ ಧನುಷ್ ಯಾಗ್ಯಾ ವನ್ನು ಆಯೋಜಿಸಲಾಗಿತ್ತು ಭಾರತ ಹಾಗು ನೇಪಾಳದಿಂದ ಸಾವಿರಾರು ಭಕ್ತರು ಸೇರಿದಂತೆ ನೂರಾರು ಸಾಧುಗಳು ಈ ಕಾರ್ಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಬುಧವಾರ ಸ್ವಯಂವರ ಹಾಗೂ ವಿವಾಹ ಮಹೋತ್ಸವ ನಡೆಯಲಿದೆ

ಶತಮಾನಗಳಿಂದ ನಡೆದುಕೊಂಡು ಬರುತ್ತಿರುವ ವಿವಾಹ ಮಹೋತ್ಸವ ಆಚರಣೆ ಭಾರತ ಹಾಗು ನೇಪಾಳ ನಡುವಿನ ಸಾಮಾಜಿಕ ಮತ್ತು ಸಾಂಸ್ಟತಿಕ ಸಂಬಂಧವನ್ನು ಇನ್ನಷ್ಟು ಗಟ್ಟಗೊಳಿಸಿದೆ ಜಾಗತಿಕ ಪ್ರವಾಸ ವ್ಲವಹಾರ ಮತ್ತು ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚಿನ ಜನರು ದುಬ್ಳೆ ಮಾಯಾನಗರಿಗೆ ಭೇಟ ನೀಡಿದ್ದಾರೆ ಎಂಬ ಮಹತ್ವದ ವಿಷಯ ಇತ್ತೀಚಿನ ಅಂಕಿ ಅಂಶಗಳಿಂದ ಹೊರ ಬಿದ್ದಿದೆ

ಅದರಲ್ಲಿ ಭಾರತವು ಪ್ರಮುಖ ಮಾರುಕಟ್ಟ ಮೂಲದ ಸ್ಥಾನವನ್ನು ಉಳಿಸಿಕೊಂಡಿದೆ ನಂತರದ ಸ್ಥಾನಗಳು ಕ್ರಮವಾಗಿ ಸೌದಿ ಅರೇಬಿಯಾ ಮತ್ತು ಯುನ್ನೆಟಿಡ್ ಕಿಂಗ್ಡಮ್ ಪಾಲಾಗಿವೆ

ಗಡಿಪಾರು ವಾರಂಟ್ ಮೇರೆಗೆ ಮಲ್ಯ ಅವರನ್ನು ಕಳೆದ ವರ್ಷ ಏಪ್ರಿಲ್ನಲ್ಲಿ ಬಂಧಿಸಲಾಗಿತ್ತು ನಂತರ ಅವರು ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದ್ದರು ಮ್ಯಾಜಿಸ್ಟೇಟ್ ನ್ವಾಯಾಲಯದ ನ್ವಾಯಾಧೀಶರಾದ ಎಮ್ನಾ ಅರ್ಲತ್ನಾಟ್ ಅವರು ಪ್ರಕರಣದ ವಿಚಾರಣೆ ನಡೆಸಲಿದ್ದು ಇಂದಿನ ತೀರ್ಮ ಮಹತ್ವಪೂರ್ಣದ್ದಾಗಿರಲಿದೆ

ನಾಳೆ ನಡೆಯಲಿರುವ ಪಂದ್ದದಲ್ಲಿ ಪಾಕಿಸ್ತಾನ ಮತ್ತು ಬೆಲ್ಲಿಯಂ ಮುಖಾಮುಖಿಯಾದರೆ ಮತ್ತೊಂದು ಪಂದ್ದದಲ್ಲಿ ನೆದರ್ಲ್ಲಾಂಡ್ಸ್ ಮತ್ತು ಕೆನಡಾ ಸೆಣಸಲಿವೆ

ಸ್ಲಿನ್ನರ್ ರವಿಚಂದ್ರನ್ ಅಶ್ವಿನ್ ಮತ್ತು ವೇಗದ ಬೌಲರ್ ಮೊಹಮ್ನದ್ ಶಮಿ ತಲಾ ಎರಡು ವಿಕೆಟ್ ಪಡೆದಿದ್ದಾರೆ

ನಾಲ್ಕು ಪಂದ್ಯಗಳ ಸರಣೆಯಲ್ಲಿ ಇದು ಮೊದಲನೇ ಪಂದ್ಯವಾಗಿದೆ